ಕೊರೊನಾ ನಿಯಂತ್ರಣ ಮಾಡುವಲ್ಲಿ ರಾಜ್ಯದ ಪ್ರಯತ್ನ ಬಹುತೇಕ ಯಶಸ್ವಿ ಸಚಿವ ಸುರೇಶ್ ಕುಮಾರ್

ಇಂದು ವಿಶ್ವ ತಾಯಂದಿರ ದಿನ ಮುಖ್ಯಮಂತ್ರಿ ಸೇರಿದಂತೆ ವಿವಿಧ ಗಣ್ಣರ ಶುಭಾಶಯ

ಪುರು ವಲಯದಲ್ಲಿದ್ದ ತಿವಮೊಗ್ಗ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಕಾಣಿಸಿಕೊಂಡಿರುವುದು ಆತಂಕವುಂಟುಮಾಡಿದೆ

ಅವರೆಲ್ಲರನ್ನೂ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ

ಅರ್ಚಕರಿಗೆ ಹೋತ್ತಾಹಧನ ನೀಡುವ ಕುರಿತು ಮುಖ್ಯಮಂತ್ರಿಅವರೊಂದಿಗೆ ಚರ್ಚೆ ನಡೆಸಲಾಗಿದೆ

ಯಾದಗಿರಿ ಜಿಲ್ಲೆಯಲ್ಲಿ ಸಿಲುಕಿಕೊಂಡಿರುವ ವಲಸೆ ಕಾರ್ಮಿಕರು ವಿದ್ವಾರ್ಥಿಗಳು ಯಾತಾರ್ಥಿಗಳು ತಮ್ಮ ಸ್ವಂತ ಜಿಲ್ಲೆ ಊರುಗಳಗೆ ಹೋಗಲು ಅಗತ್ಯ ಬಸ್ ಸೌಲಭ್ಯ ಒದಗಿಸಲು ಈಶಾನ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮುಂದಾಗಿದೆ ಕಾರ್ಮಿಕರು ಸಾರ್ವಜನಿಕರು ತಮ್ಮ ಶ್ವಳಗಳಗೆ ಹೋಗಲು ಇಚ್ಛೆಪಟ್ಟಲ್ಲಿ ಸಂಸ್ಥೆಯ ಬಸ್ಗಳನ್ನು ಬಾಡಿಗೆ ಆಧಾರದ ಮೇಲೆ ಪಡೆಯಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಲಾಕ್ಡೌನ್ನಿಂದಾಗಿ ದೂರದ ರಾಜಸ್ತಾನದಲ್ಲಿದ್ದ ಶೋಷಕರನ್ನು ಸೇರಲಾಗದೆ ಆತಂಕಕ್ಕೆ ಒಳಗಾಗಿದ್ದ ಇಬ್ಬರು ಬಾಲಕಿಯರು ಈಗ ಸುರಕ್ಷಿತವಾಗಿ ಹೆತ್ತವರ ಮಡಿಲು ಸೇರಿದ್ದಾರೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರ ವಿಶೇಷ ಪ್ರಯತ್ನದ ಮೂಲಕ ಮಕ್ಕಳನ್ನು ಸುರಕ್ಷಿತವಾಗಿ ಅವರ ಪೋಷಕರ ವಶಕ್ಕೆ ತಲುಪಿಸಲಾಗಿದೆ

ರೂಪೇಶ್ ತಿಳಿಸಿದ್ದಾರೆ ರಾಯಚೂರು ನಗರದಲ್ಲಿ ಕೊರೊನಾ ವಿರುದ್ದ ಹೋರಾಡಿ ಸಾರ್ವಜನಿಕ ಸೇವೆ ಮಾಡಿದ ಗೌರವಕ್ಷಾಗಿ ಇಂದು ಪೌರ ಕಾರ್ಮಿಕರನ್ನು ಸನ್ನಾನಿಸಲಾಯಿತು ಸಂಸದ ರಾಜಾ ಅಮರೇಶ್ವರ ನಾಯಕ್ ಮಾಜಿ ಶಾಸಕ ಪಾಪರೆಡ್ಡಿ ಮೊದಲಾದವರು ಹಾಜರಿದ್ದರು ಹಾವೇರಿ ಜಿಲ್ಲೆಯಲ್ಲಿ ಲಾಕೆಡೌನ್ನಿಂದ ತೊಂದರೆಗೆ ಒಳಗಾಗಿದ್ದ ಮಾವು ಬೆಳಗಾರರ ನೆರವಿಗೆ ತೋಟಗಾರಿಕೆ ಇಲಾಖೆ ಮುಂದಾಗಿದೆ

ಪ್ರದೀಪ್ ಹೇಳಿದ್ದಾರೆ ಜಲ್ಲಾಧಿಕಾರಿ ಕಚೇರಿ ಮತ್ತು ತಾಲೂಕು ತೋಟಗಾರಿಕಾ ಕಚೇರಿಗಳಲ್ಲೂ ಮಾರಾಟ ಮಳಗೆಯನ್ನು ತೆರೆಯಲಾಗಿದ್ದು ಗಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಜಿಲ್ಲೆಯಲ್ಲಿ ಮಾವು ಸಂಸ್ಕರಣಾ ಫಟಕ ತೆರೆದು ಮೌಲ್ಯವರ್ದಿತ ಉತ್ಪನ್ನಗಳನ್ನು ತಯಾರಿಸುವ ಆಲೋಚನೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು

ಸುರೇಶ್ ಕುಮಾರ್ ಹೇಳಿದ್ದಾರೆ

ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ರಾವ್ ಹಾಜರಿದ್ದರು ಕೊರೊನಾ ನಿಯಂತ್ರಣ ಮಾಡುವಲ್ಲಿ ಅವಿರತವಾಗಿ ಹೋರಾಟ ಮಾಡುತ್ತಿರುವ ವೈದ್ಯರು ದಾದಿಯರು ಆಶಾ ಕಾರ್ಯಕರ್ತೆಯರು ಪೊಲೀಸರು ಹಾಗೂ ವಲಸೆ ಕಾರ್ಮಿಕರಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಅನುಕೂಲವಾಗುವಂತಹ ಸ್ವಿರುಲಿನಾ ಚಿಕ್ಕಿಯನ್ನು ಮೈಸೂರಿನ ಪ್ರತಿಷ್ಠಿತ ಸಿಎಫ್ಟಆರ್ಐ ಸಂಸ್ಥೆ ಪೂರ್ಟೆಕೆ ಮಾಡಿದೆ ಒಂದು ಟನ್ ಸ್ವಿರುಲಿನಾ ಚಿಕ್ಕಿಯನ್ನು ಬೆಂಗಳೂರಿನ ವಲಸೆ ಕಾರ್ಮಿಕರಿಗೆ ಎತರಣೆ ಮಾಡಲಾಗಿದೆ

ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಬಹುತೇಕ ಸಿಬ್ಬಂದಿ ರಜೆ ಪಡೆಯದೇ ಪಗಲು ರಾತ್ರಿ ಎನ್ನದೇ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ

ಇವರ ಕರ್ತವ್ಯ ಪ್ರಜ್ವೆಯನ್ನು ಮೆಚ್ಚಕೊಂಡಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿ ತಕ್ಷಣದಿಂದಲೇ ವಿಶ್ರಾಂತಿ ಪಡೆಯುವಂತೆ ಸಲಹೆ ಮಾಡಿದ್ಗಾರೆ ಧಾರವಾಡ ಜಿಲ್ಲೆಯಲ್ಲಿ ವಾಣಿಜ್ಯ ವಹಿವಾಟು ನಡೆಸಲು ನಾಳೆಯಿಂದ ಅವಕಾಶ ಮಾಡಿಕೊಡಲಾಗುವುದು ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲಾಕ್ಡೌನ್ ನಿಯಂತ್ರಣ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು ಹುಬ್ಬಳ್ಳ ನಗರ ಹೊರತುಪಡಿಸಿ ಬಲ್ಲೆಯಾದ್ಯಂತ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗಿದೆ ಸೋಮವಾರದಿಂದ ಸೀಲ್ಡೌನ್ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದೆಡೆ ವಾಣಿಜ್ಞ ವಹಿವಾಟು ನಡೆಸಲು ಆದೇಶ ಹೊರಡಿಸಲಾಗುವುದು ಎಂದು ಅವರು ಹೇಳಿದರು ಮಾಲ್ ಮಾರುಕಟ್ಟಿ ಸಂಕೀರ್ಣ ಬಾರ್ ಅಂಡ್ ರೆಸ್ಟೋರೆಂಟ್ ಜಿಮ್ ಧಾರ್ಮಿಕ ಚಟುವಟಕೆಗಳು ಸಭೆ ಸಮಾರಂಭಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ

ಯಡಿಯೂರಪ್ಪ ಜಗತ್ತಿನಲ್ಲಿ ತಾಯಿಯ ಸ್ಥಾನವನ್ನು ಬೇರೆಯವರಿಂದ ತುಂಬಲಾಗುವುದಿಲ್ಲ ಎಂದು ತಮ್ಮ ಸಂದೇಶದಲ್ಲಿ ಎಲ್ಲಾ ಮಾತೆಯರಿಗೆ ಶುಭ ಹಾರ್ೈಸಿದ್ದಾರೆ ಕೇಂದ್ರ ಸಚಿವರಾದ ಡಿ

ಸದಾನಂದಗೌಡ ಪ್ರಹ್ನಾದ್ ಜೋಷಿ ರಾಜ್ಯದ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಸೇರಿದಂತೆ ಅನೇಕ ಗಣ್ಣರು ತಾಯಂದಿರ ದಿನದ ಅಂಗವಾಗಿ ಶುಭ ಹಾರ್ಕೆಸಿದ್ದಾರೆ

ರಾಜ್ಯದಲ್ಲಿ ಕೊರೊನಾ ನಿಯಂತ್ರಣಕ್ಕೆ ಕೈಗೊಂಡಿರುವ ತ್ರಮಗಳು ಯಾವ ರೀತಿ ಫಲ ಕೊಟ್ಟಿದೆ ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ಸಮಾಲೋಚನೆ ಮಾಡಲಿದ್ದಾರೆ